ದೇಶೀಯ ಕಂಪೆನಿಗಳಿಗೆ ಶೇ

ಈ ಹಿಂದೆ ಇದ್ದ ಶೇ

ಅಲ್ಲದೇ ಅಂತಪ ಕಂಪೆನಿಗಳು ಇನ್ನು ಮುಂದೆ ಕನಿಷ್ಟ ಪರ್ಖಾಯ ತೆರಿಗೆ ಪಾವತಿಸುವ ಅಗತ್ಯ ವಿರುವುದಿಲ್ಲ

ಕಾರ್ಮೋರೇಟ್ ತೆರಿಗೆಯನ್ನು ಕಡಿತಗೊಳಿಸಿರುವ ತ್ರಮ ಐತಿಪಾಸಿಕವಾದದ್ದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಕ್ರಮದಿಂದ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಪೋತ್ಸಾಪ ದೊರೆಯಲಿದ್ದು ಖಾಸಗಿ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಹೆಚ್ವಲಿದ್ದು ಸ್ಪರ್ಧಾತ್ಮಕತೆ ಹೆಚ್ಚುವುದಲ್ಲದೇ ಹೆಚ್ಚು ಉದ್ಯೋಗಗಳು ಸೃಷ್ಠಿಯಾಗಲಿವೆ ಎಂದು ಟ್ವೀಟ್ ಮಾಡಿದ್ದಾರೆ

ಕಾರ್ಮೋರೇಟ್ ವಲಯದ ತೆರಿಗೆ ಕಡಿತ ಮಾಡುವ ಸರ್ಕಾರದ ನಿರ್ಧಾರಿಂದ ದೇಶದ ಮಾರುಕಟ್ಟೆ ವಿಸ್ತಾರ ಪಾಗೂ ಬಂಡವಾಳ ಹೂಡಿಕೆದಾರರಿಗೆ ಪ್ರೋತ್ಸಾಪ ಸಿಕ್ಕಂತಾಗಿದೆ ಎಂದು ಕೇಂದ್ರ ಗೃಪ ಸಚಿವ ಅಮಿತ್ ಷಾ ಹೇಳಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಅಮಿತ್ ಷಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶವನ್ನು ಉತ್ಪಾದಕರ ಕೇಂದ್ರವನ್ನಾಗಿ ಮಾಡಲು ಮುಂದಾಗಿದೆ ಎಂದು ತಿಳಿಸಿದ್ದಾರೆ ಕಾರ್ಮೋರೇಟ್ ವಲಯದ ತೆರಿಗೆ ಕಡಿತ ಮಾಡಲು ಕೇಂದ್ರ ಸರ್ಕಾರ ತ್ರಮಕ್ಕೆಗೊಂಡಿರುವುದು ಭಾರತೀಯ ಅಭಿವೃದ್ಧಿ ಬೆಳವಣಿಗೆ ಸಪಕಾರಿಯಾಗಲಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಇಂದು ಹೇಳಿದ್ದಾರೆ ಮುಂಬೈನಲ್ಲಿ ಇಂಡೋ ಅಮೆರಿಕ ವಾಣಿಜ್ಯ ಕೈಗಾರಿಕ ಸಂಸ್ಥೆ ಕೈಗೊಂಡಿದ್ದ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿ ಅವರು ತೆರಿಗೆ ದರ ಅಮೆರಿಕ ಸೇರಿದಂತೆ ದಕ್ಷಿಣ ಏಷ್ಕಾದ ಯಾವುದೇ ದೇಶಗಳಿಗೆ ಹೋಲಿಸಿದರೆ ಅದು ಸ್ಪರ್ಧಾತ್ಮಾಕವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಏಳು ದಿನಗಳ ಭೇಟಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾತ್ರಿ ಅಮೆರಿಕಾಕ್ಕೆ ತೆರಳಲಿದ್ದಾರೆ

ಈ ಸಮಾರಂಭದಲ್ಲಿ ವಿಶ್ವಸಂಸ್ವೆಯ ಮಹಾ ಪ್ರಧಾನ ಕಾರ್ಯದರ್ಶಿಗಳು ದಕ್ಷಿಣ ಕೊರಿಯಾ ಅಧ್ಯಕ್ಷರು ಜಮ್ನೆಕಾ ಬಾಂಗ್ಲಾದೇಶ ನ್ನೂಜಿಲೆಂಡ್ ಸಿಂಗಾಪುರ್ ಪ್ರಧಾನಿಗಳು ಸೇರಿದಂತೆ ವಿವಿಧ ದೇಶಗಳ ಪ್ರಧಾನಿಗಳು ಮುಖ್ಯಸ್ವರು ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉಪಸ್ವಿತರಿರಲಿದ್ದಾರೆ ಎಂದು ಹೇಳಿದರು

ಸ್ವಜ್ವ ಭಾರತ ಅಭಿಯಾನದ ನಾಯಕತ್ವದ ಯಶಸ್ವಿಗಾಗಿ ಬಿಲ್ ಮತ್ತು ಮಿಲಿಂದ ಗೇಟ್ಸ್ ಪ್ರಕಿಷ್ಠಾನ ನೀಡುವ ಪ್ರಶಸ್ತಿಯನ್ನು ಇದೇ ವೇಳೆ ಸ್ವೀಕರಿಸಲಿದ್ದಾರೆ ಎಂದು ಅವರು ತಿಳಿಸಿದರು ಅಮೆರಿಕಾದಲ್ಲಿರುವ ಭಾರತೀಯ ಅಮೆರಿಕ ಜನತೆಯನ್ನು ಒಗ್ಗೂಡಿಸುವ ಹೌಡಿ ಮೋದಿ ಕಾರ್ಯಕ್ರಮಕ್ಷೆ ಆಗಮಿಸುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಆತ್ಲೀಯವಾಗಿ ಬರಮಾಡಿಕೊಳ್ಳಲು ಕಾತರದಿಂದ ಎದುರು ನೋಡುತ್ತಿರುವುದಾಗಿ ಡೆಮಾಕ್ರಟಿಕ್ ಪಕ್ಷದ ಅಧ್ಯಕ್ಷ ಆಕಾಂಕ್ಷಿ ಹಾಗೂ ಅಮೆರಿಕ ಸ್ವೇಟ್ ಕಾಂಗ್ರೆಸ್ನ ಮೊದಲ ಒಂದೂ ಮಹಿಳೆ ತುಳಸಿ ಗಬ್ಬರ್ಡ್ ಹೇಳಿದ್ದಾರೆ ವಿಶ್ವದಲ್ಲಿ ಅತಿ ದೊಡ್ಡ ಮತ್ತು ಪಳೆಯದಾದ ಪ್ರಜಾಪ್ರಭುತ್ವವನ್ನು ಹೊಂದಿರುವ ದೇಶ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸಲು ಅಮೆರಿಕ ಎದುರು ನೋಡುತ್ತಿದೆ ಭಾರತದೊಂದಿಗೆ ಅಮೆರಿಕ ಜೊತೆಯಾಗಿ ಕೆಲಸ ಮಾಡಲು ಉತ್ಸುಕರಾಗಿರುವುದಾಗಿ ಅವರು ತಿಳಿಸಿದ್ದಾರೆ ಪವಾಮಾನ ಬದಲಾಣೆಗೆ ಸಂಘಟಿತ ಪ್ರಯತ್ನ ಅಣ್ಣಸ್ತ ಯುದ್ದ ತಡೆ ಹಾಗೂ ಜನರ ಅರ್ಥಿಕ ಸ್ಹಿತಿಗತಿಯನ್ನು ಹೆಚ್ಚು ಮಾಡಲು ಭಾರತದೊಂದಿಗಿನ ಸಪಕಾರ ಅಗತ್ಯ ಎಂದು ಹೇಳಿದ್ದಾರೆ ಬಾಲಾಕೋಟ್ ವಾಯುದಾಳಿಯನ್ನು ಕಡೆಗಣಿಸಿದ ಮಾದರಿಯಲ್ಲಿಯೇ ಪಾಕಿಸ್ತಾನ ಭಾರತೀಯ ರಾಷ್ವೀಯ ನಾಯಕತ್ವವನ್ನು ನಿರಂತರವಾಗಿ ನಿರ್ಲಕ್ಷಿಸುತ್ತಾ ಬಂದಿದೆ ಎಂದು ವಾಯು ಸೇನೆಯ ಮುಖ್ಯಸ್ವ ಏರ್ ಚೀಫ್ ಮಾರ್ಷೆಲ್ ಬೀರೇಂದರ್ ಸಿಂಗ್ ಧನೋಹಾ ಹೇಳಿದ್ದಾರೆ ಈ ತಿಂಗಳಾಂತ್ಯದಲ್ಲಿ ನಿವ್ಯಕ್ತರಾಗಲಿರುವ ಅವರು ಮುಂಬೈನಲ್ಲಿಂದು ಇಂಡಿಯಾ ಟುಡೆ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದರು

ಅವರು ಲಾಹೋರ್ ತನಕ ನುಗ್ಗಲಿದ್ದಾರೆ ಎಂದು ನಿರೀಕ್ಷೆಯನ್ನೂ ಮಾಡಿರಲಿಲ್ಲ ಈ ಘಟನೆಯಿಂದ ಪಾಕಿಸ್ತಾನ ಅಚ್ವರಿ ಪಟ್ಟಿತ್ತು ಎಂದು ಹೇಳಿದ್ದಾರೆ ಅದೇ ರೀತಿ ಕಾರ್ಗಿಲ್ ಯುದ್ದದಲ್ಲಿಯೂ ಭಾರತೀಯ ಸೇನೆ ಮುನ್ನುಗ್ಗಿತ್ತು ಎಂದು ಹೇಳಿದ ಅವರು ಪಾಕಿಸ್ತಾನ ಸದಾ ತಮ್ನ ಲೆಕ್ಕಾಚಾರ ಪಾಕಿತ್ತಿದೆ ಮಲ್ವಾಮ ದಾಳಿಯ ಬಳಿಕ ಭಾರತೀಯ ರಾಜಕೀಯ ನಾಯಕಕ್ವ ಬಾಲಾಕೋಟ್ ದಾಳಿಯನ್ನು ನಡೆಸಲು ಹಿಂಜರಿಯದು ಎಂದಿದ್ದಾರೆ

ಎಲೆಕ್ಟಾನಿಕ್ ಸಿಗರೇಟ್ನ ಮಾರಾಟ ವಿತರಣೆ ಉತ್ಪಾದನೆ ಹಾಗೂ ಆಮದು ಮಾಡಿಕೊಳ್ಳುವುದನ್ನು ನಿಷೇಧಿಸಿ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞ್ನೆ ಹೊರಡಿಸಿದೆ ಜನರ ಆರೋಗ್ಯದ ಮೇಲೆ ಅದರಲ್ಲೂ ಯುವ ಜನರ ಮೇಲೆ ಇ ಸಿಗರೇಟ್ ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಈ ನಿರ್ಧಾರ ಕೈಗೊಂಡಿತ್ತು ದೆಹಲಿಯಲ್ಲಿಂದು ಆಕಾಶವಾಣಿಯ ಬಾತ್ಮೀದಾರರೊಂದಿಗೆ ಮಾತನಾಡಿದ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಶ್ವಾಸಕೋಶ ವಿಭಾಗದ ಡಾ ಕರಣ್ ಮದನ್ ತಂಬಾಕು ಉತ್ಪನ್ನಗಳಿಗೆ ಪರ್ಯಾವಾಗಿ ಬಳಸುತ್ತಿದ್ದ ಇ ಸಿಗರೇಟ್ ಸುರಕ್ಷಿತವಲ್ಲ ಎನ್ನುವುದು ಅಧ್ಯಯನಗಳಿಂದ ತಿಳಿದುಬಂದಿದೆ ಎಂದು ಹೇಳಿದ್ದಾರೆ ಜಮ್ಮ ಕಾಶ್ಮೀರದ ನಾರ್ಥನ್ ಕಮಾಂಡ್ನ ಜನರಲ್ ಆಫೀಸರ್ ಕಮಾಂಡರ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಣಭೀರ್ ಸಿಂಗ್ ಕಣಿವೆ ರಾಜ್ಯಕ್ಕೆ ಭೇಟಿ ಮಾಡಿ ಅಲ್ಲಿನ ಪರಿಸ್ಥಿತಿಯನ್ನು ಪರಾಮರ್ಶಿಸಿದರು ಚಿನಾರ್ ಕಾರ್ಪ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಕೆಜೆಎಸ್ ದಿಲ್ಲೋನ್ ಗಡಿನಿಯಂತ್ರಣ ಗಡಿರೇಖೆ ಪರಾಮರ್ಶೆ ನಡೆಸಿದರು ಸೇನಾ ಕಮಾಂಡರ್ ಮಾತನಾಡಿ ಭಯೋತ್ಪಾದನಾ ವಿರುದ್ಧದ ಕಾರ್ಯಚರಣೆ ಪ್ರಗತಿಯಲ್ಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮಂಗೋಲಿಯಾದ ಅಧ್ವಕ್ಷ ಕಲ್ತಮಾಗಿನ್ ಬತುಲ್ಗಾ ಅವರು ಜಂಟಿಯಾಗಿ ದೆಹಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಉಲಾನ್ಭತ್ತಾರ್ನಲ್ಲಿನ ಮಾಂಟಸರಿ ಗಾರ್ಡನ್ನಲ್ಲಿರುವ ಬುದ್ದನ ಪ್ರತಿಮೆಯನ್ನು ಅನಾವರಣ ಮಾಡಿದರು

ದೆಹಲಿಯಲ್ಲಿ ನಡೆಯಲಿರುವ ಭಾರತ ಮಂಗೋಲಿಯಾ ಉದ್ಭಮ ವೇದಿಕೆಯ ಸಭೆಯಲ್ಲೂ ಮಂಗೋಲಿಯಾ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ

ಅವರು ನ್ಯೂಯಾರ್ಕ್ನಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯನ್ನು ಫೇಸ್ಬುಕ್ ಮೂಲಕ ವಿಶ್ವಾದ್ಯಂತ ಪ್ರಸಾರ ಮಾಡಲಾಯಿತು ಪಾಕಿಸ್ತಾನ ಮೊದಲು ಭಯೋತ್ಪಾದನೆಯನ್ನು ನಿಲ್ಲಿಸಬೇಕು ಮತ್ತು ದ್ವೇಷ ಭಾಷಣವನ್ನು ನಿಲ್ಲಿಸಬೇಕು ಎಂದು ಹೇಳಿದರು ಅತ್ಕಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರದ ಮಾಜಿ ಸಚಿವ ಸ್ವಾಮಿ ಚಿನ್ಮಯನಂದಾ ಅವರನ್ನು ಉತ್ತರ ಪ್ರದೇಶದ ವಿಶೇಷ ಮೊಲೀಸ್ ತಂಡ ಹಾಗೂ ಸ್ವಳೀಯ ಮೊಲೀಸರು ಶಪಜಾನ್ಮರ ಜಿಲ್ಲೆಯಲ್ಲಿಂದು ಬಂಧಿಸಿದ್ದಾರೆ ಕಾನೂನು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಹಾಗೂ ಲೈಗಿಂಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರಪ್ರದೇಶ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಲಾಗಿತ್ತು ಚಿನ್ಮಯನಂದಾ ಅವರನ್ನು ತಕ್ಷಣ ಬಂಧಿಸದಿದ್ದರೆ ಬೆಂಕಿ ಪಚ್ಚಿಕೊಳ್ಳುವುದಾಗಿ ಸಂತ್ರಸ್ವೆ ಬೆದರಿಕೆ ಪಾಕಿದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಚಿನ್ನಯನಂದಾ ಅವರನ್ನು ಬಂಧಿಸಲಾಯಿತು ರಷ್ಕಾದ ಎಕಾಟೆರಿನ್ ಬರ್ಗ್ನಲ್ಲಿ ನಡೆಯುತ್ತಿರುವ ಮರುಷರ ವಿಶ್ವ ಚಾಂಪಿಯನ್ ಶಿಪ್ ಬಾಕ್ಲಿಂಗ್ ಪಂದ್ಕಾವಳಿಯಲ್ಲಿ ಏಷ್ಠನ್ ಚಾಂಪಿಯನ್ ಅಮಿತ್ ಪಂಗಲ್ ಫೈನಲ್ ಪ್ರವೇಶಿಸಿದ್ದು ಭಾರತದ ಮೊದಲ ಬಾಕ್ಸರ್ ಎನ್ನುವ ಹಿರಿಮೆಗೆ ಪಾತ್ರರಾಗಿದ್ದಾರೆ